ಭಾರಿ ಮಳೆ ಮತ್ತು ಬಿರುಗಾಳಿಯಿಂದ ಅಸ್ತವ್ಯಸ್ತವಾಗಿರುವ ವಿದ್ಯುತ್ ಮತ್ತು ದೂರವಾಣಿ ಸಂಪರ್ಕ ಕಲ್ಪಿಸಲು ಪಾಗೂ ಕುಡಿಯುವ ನೀರು ಮೂರೈಕೆಗೆ ಆದ್ಯ ಗಮನ ನೀಡಬೇಕು ಎಂದು ಗೌಬ ಸಭೆಯಲ್ಲಿ ಸೂಚನೆ ನೀಡಿದರು ಪಶ್ಚಿಮ ಬಂಗಾಳ ರಾಜ್ಯಕ್ಕೆ ಅಗತ್ಯವಿರುವ ಎಲ್ಲ ಸೌಲಭ್ಯ ಮತ್ತು ನೆರವು ಒದಗಿಸಲು ಕೇಂದ್ರದ ವಿವಿಧ ಇಲಾಖೆಗಳು ಸಿದ್ಧ ಇವೆ ರಾಜ್ಯದ ಬೇಡಿಕೆಗೆ ಅನುಸಾರ ಆಹಾರಧಾನ್ಯ ಒದಗಿಸಲು ಸಾಕಷ್ಟು ದಾಸ್ತಾನು ಮಾಡಲಾಗಿದೆ ಎಂದು ಅವರು ತಿಳಿಸಿದರು ಪ್ರಧಾನಿ ನರೇಂದ್ರ ಮೋದಿ ಅವರು ಚಂಡಮಾರುತ ಬಾಧಿತ ಪ್ರದೇಶಗಳ ವೈಮಾನಿಕ ಸಮೀಕ್ಷೆ ನಡೆಸಿದ ನಂತರ ಪಶ್ಚಿಮ ಬಂಗಾಳಕ್ಕೆ ಒಂದು ಸಾವಿರ ಕೋಟಿ ರೂಪಾಯಿ ಪರಿಹಾರ ಪ್ಚಾಕೇಜ್ ಅನ್ನು ಈಗಾಗಲೇ ಪ್ರಕಟಿಸಿದ್ದಾರೆ ಕೇಂದ್ರ ಗ್ಟಪ ಸಚಿವಾಲಯ ಸದ್ದದಲ್ಲೇ ಹಾನಿ ಅಂದಾಜು ನಡೆಸಲು ಕೇಂದ್ರದ ತಂಡವೊಂದನ್ನು ಕಳುಹಿಸಲಿದೆ ಎಂದು ಗೌಬ ತಿಳಿಸಿದರು ಈ ಮಧ್ಯೆ ಕೊಲ್ಲತಾದಲ್ಲಿ ಭೂಸೇನಾ ಪಡೆಯನ್ನು ನಿಯೋಜಿಸಲಾಗಿದೆ ಈ ಪಡೆಯು ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ಜತೆ ಕ್ಷೆಜೋಡಿಸಿ ರಸ್ತೆಗಳ ತೆರವು ಕಾರ್ಯಾಚರಣೆ ನಡೆಸಲಿದೆ ಕೇಂದ್ರ ಸರ್ಕಾರ ನೀಡುತ್ತಿರುವ ಸಕಾಲಿಕ ಬೆಂಬಲ ಪರಿಹಾರ ಮತ್ತು ಮನರ್ವಸತಿ ಕಾರ್ಯಾಚರಣೆಗೆ ಪಶ್ಚಿಮ ಬಂಗಾಳ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಧನ್ನವಾದ ಸಲ್ಲಿಸಿದ್ದಾರೆ ವಿದ್ದುತ್ ಮತ್ತು ದೂರಸಂಪರ್ಕ ಮೂಲಸೌಕರ್ಯ ಸರಿಪಡಿಸಲು ಚಂಡಮಾರುತ ಬಾಧಿತ ಪ್ರದೇಶಗಳಲ್ಲಿ ಆದ್ದತೆಯ ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಬಹುತೇಕ ಕಡೆ ದೂರವಾಣಿ ಸಂಪರ್ಕ ಮರುಸ್ಲಾಪಿಸಲಾಗಿದೆ ಆದರೆ ಸ್ಲಳೀಯ ವಿದ್ಯುತ್ ವಿತರಣಾ ಜಾಲಕ್ಕೆ ಹಾನಿಯುಂಟಾಗಿರುವುದರಿಂದ ವಿದ್ಯುತ್ ಸಂಪರ್ಕ ಮರುಸ್ಲಾಪನೆಗೆ ಸ್ನಲ್ಪ ಹಿನ್ನೆಡೆಯಾಗಿದೆ ಕೇಂದ್ರ ವಿದ್ಯುತ್ ಸಚಿವ ಆರ್

ಸಿಂಗ್ ಅವರು ನಿನ್ನೆ ವಿದ್ಯುತ್ ಸಂಪರ್ಕ ಮರುಸ್ವಾಪನೆಯಲ್ಲಿ ಆಗಿರುವ ಪ್ರಗತಿ ಕುರಿತು ವೀಡಿಯೊ ಸಂವಾದದಲ್ಲಿ ಪರಾಮರ್ಶೆ ನಡೆಸಿದರು ನಂತರ ಮಾತನಾಡಿದ ಅವರು ಒಡಿತಾದಲ್ಲಿ ಬಹುತೇಕ ವಿದ್ಯುತ್ ಸಂಪರ್ಕ ಮರುಸ್ವಾಪನೆ ಮೂರ್ಣವಾಗಿದೆ ಕೊಲ್ಲತಾ ಮತ್ತು ಇತರೆ ಜಿಲ್ಲೆಗಳಲ್ಲಿ ಕಾಮಗಾರಿ ಭರದಿಂದ ಸಾಗಿದೆ ಎಂದರು

ಅವು ಇಂದಿನಿಂದ ಹಾರಾಟ ನಡೆಸಲಿವೆ

ವಂದೇ ಭಾರತ್ ಮಿಷನ್ ಅಡಿ ಇದುವರೆಗೆ ಕೊಲ್ಲಿ ರಾಷ್ಟಗಳಿಂದ ಹೆಚ್ಚಿನ ಸಂಖ್ಯೆಯ ಭಾರತೀಯರನ್ನು ಕರೆತರಲಾಗಿದೆ

ಕೇರಳ ಪ್ಲೆದರಾಬಾದ್ ಕೊಯಮತ್ತೂರು ಬೆಂಗಳೂರು ಸೇರಿದಂತೆ ದೇಶದ ವಿವಿಧ ನಗರಗಳಿಗೆ ಭಾರತೀಯರನ್ನು ಈ ವಿಮಾನಗಳು ಕರೆತರಲಿವೆ

ಎರಡನೇ ಪಂತದಲ್ಲಿ ಇಸ್ತಾನ್ಬುಲ್ ಲಗೋಸ್ ಅಮೆರಿಕ ಮತ್ತು ಯೂರೋಪ್ನಿಂದ ವಿಮಾನಗಳು ಪಾರಾಟ ನಡೆಸಲಿವೆ

ಮ್ಬತರು ಬೆಂಗಳೂರು ಗ್ರಾಮಾಂತರ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೇರಿದವರಾಗಿದ್ದಾರೆ

ಕೊರೊನಾ ಸೋಂಕು ನಿಯಂತ್ರಣ ಹಾಗೂ ಮರಣ ಪ್ರಮಾಣವನ್ನು ತ್ಗಿಸುವಲ್ಲಿ ಬೆಂಗಳೂರು ನಗರ ದೇಶದಲ್ಲೇ ಮುಂಚೂಣಿಯಲ್ಲಿದೆ ಎಂದು ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹೇಳಿದ್ದಾರೆ

ಪಾಗಾಗಿ ನಿಯೋಜಿತ ಪರೀಕ್ಷಾ ಕೇಂದ್ರಗಳಿಗೆ ವಿದ್ಯಾರ್ಥಿಗಳು ಸುರಕ್ಷಿಕವಾಗಿ ತಲುಪಲು ಆಯಾ ರಾಜ್ಯ ಸರ್ಕಾರಗಳು ಸಾರಿಗೆ ವ್ಠವಸ್ಥೆ ಕಲ್ಪಿಸಬೇಕು

ಪ್ರತಿ ವರ್ಷ ಮಾರ್ಚ್ ಅಂತ್ಯದ ವೇಳೆಗೆ ಗೋಧಿ ಫಸಲು ರೈತನ ಕೈಗೆ ಲಭಿಸಿ ಏಪ್ರಿಲ್ ಮೊದಲ ವಾರದಲ್ಲಿ ಖರೀದಿ ಪ್ರಕ್ರಿಯೆ ಆರಂಭವಾಗುತ್ತದೆ

ಇದನ್ನು ಮನಗಂಡ ಕೇಂದ್ರ ಸರ್ಕಾರ ಕೃಷಿ ಉತ್ಪನ್ನಗಳ ಮಾರಾಟ ಮತ್ತು ಮಾರುಕಟ್ಟಿಗೆ ಅವಕಾಶ ಕಲ್ಪಿಸಿದ ಹಿನ್ನೆಲೆಯಲ್ಲಿ ದಾಖಲೆಯ ಪ್ರಮಾಣದ ಗೋಧಿ ಖರೀದಿ ಸಾಧ್ಯವಾಗಿದೆ

ಸಾಮಾಜಿಕ ಅಂತರ ಕಾಪಾಡುವುದು ತಂತ್ರಜ್ಞಾನ ನಿಯೋಜನೆ ಸೇರಿದಂತೆ ಬಹು ವಿಧಧ ಸುರಕ್ಷತಾ ಕಾರ್ಯತಂತ್ರಗಳ ಮೂಲಕ ಗೋಧಿ ಖರೀದಿ ಪ್ರಕ್ರಿಯೆ ನಿನ್ನೆ ಮೂರ್ಣವಾಗಿದೆ

ಅಧ್ಲೀಟ್ಗಳ ಖಾತೆಗಳಿಗೆ ನೇರವಾಗಿ ಈ ಪಣ ಜಮೆ ಮಾಡಲಾಗಿದೆ ಎಂದು ಪ್ರಾಧಿಕಾರ ತಿಳಿಸಿದೆ

ಈ ಸಂಬಂಧ ಪ್ರಹಿಕ್ರಿಯೆ ನೀಡಿರುವ ಕೇಂದ್ರ ಯುವಜನ ಮತ್ತು ಕ್ರೀಡಾ ಸಚಿವ ಕಿರಣ್ ರಿಜಿಜು ಕ್ರೀಡಾಪಟುಗಳಿಗೆ ಅಗತ್ತ ನೆರವು ನೀಡಲು ಕೇಂದ್ರ ಸರ್ಕಾರ ಬದ್ದ ಎಂದು ಹೇಳಿದ್ದಾರೆ